ಜಲಸಂರಕ್ಷಣೆಯಲ್ಲಿ ಜನರ ಪಾಲ್ಗೊಳ್ಬವಿಕೆಯಿಂದ ಯಶಸ್ತು ಸಾಧ್ಯ ಉಪರಾಷ್ಷಪತಿ ಎಂ

ವೆಂಕಯ್ಲನಾಯ್ಲು ಪ್ರತಿಪಾದಿಸಿದ್ದಾರೆ ಎರಡನೇ ರಾಷ್ಷೀಯ ಜಲ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ರಾಟನಾ ಭಾಷಣ ಮಾಡಿ ಮಾತನಾಡಿದ ಅವರು ನೀರು ಮಿತ ಸಂಪನ್ನೂಲವಾಗಿದ್ದು ಇದರ ಸಂರಕ್ಷಣೆ ಅತ್ನಗತ್ನವಾಗಿದೆ ಸಮೂಪ ಮಾಧ್ಯಮ ಆಂದೋಲನಕ್ಕೆ ಕರೆ ನೀಡಿದ ಅವರು ಶಾಲಾ ಕಾಲೇಜು ವಿಶ್ವವಿದ್ವಾಲಯಗಳು ಎನ್ ಜಿ ಒ ಗಳು ಹೆಚ್ವಾಗಿ ಜಾಗ್ಟತಿ ಕಾರ್ಯಕ್ರಮಗಳನ್ನ ಆಯೋಜಿಸುವಂತೆ ಮನವಿ ಮಾಡಿದರು ನಗರ ಪಾಲಿಕೆ ಮತ್ತು ಇತರ ಸ್ಲಳೀಯ ಸಂಸ್ಲೆಗಳು ಎಲ್ಲ ಹೊಸ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲ ಅಳವಡಿಕೆಯನ್ನು ಕಡ್ಲಾಯ ಮಾಡಬಹುದಾಗಿದೆ ಎಂದು ಅವರು ಸಲಹೆ ನೀಡಿದ್ದಾರೆ

ಈ ರಾಜ್ಯಗಳನ್ನು ಅಭಿನಂದಿಸಿದ ಉಪರಾಷ್ಷಪತಿ ಉತ್ತಮ ಕಾರ್ಯ ಗುರುತಿಸುವ ಜೊತೆಗೆ ಸಮರ್ಪಕ ಜಲನಿರ್ವಹಣೆಗೆ ಉತ್ತೇಜನ ನೀಡುವುದು ಕೂಡ ಈ ಅಭಿಯಾನದ ಭಾಗವಾಗಿದೆ ಎಂದು ಹೇಳಿದರು

ಒಡಿತಾದ ಕಟಕ್ನ ತೆರಿಗೆ ಮೇಲ್ಲನವಿ ನ್ಯಾಯಾಧಿಕರಣದ ಸಂಕೀರ್ಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಸಂಜೆ ವೀಡಿಯೊ ಕಾನ್ಸರೆನ್ಸ್ ಮೂಲಕ ಉದ್ಪಾಟಿಸಿ ಮಾತನಾಡಿ ಸರ್ಕಾರದ ನೀತಿ ಸುಧಾರಣೆಯ ನಿರಂತರ ಪ್ರಯತ್ನದ ಫಲವಾಗಿ ಪರಿಣಾಮಕಾರಿ ಬದಲಾವಣೆ ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆಯಿಂದಾಗಿ ಜನರು ಪೆಜ್ಜಿನ ಸಂಖ್ಯೆಯಲ್ಲಿ ತೆರಿಗೆ ವ್ಯವಸ್ಥೆಯ ಭಾಗವಾಗಲು ಮುಂದೆ ಬಂದಿದ್ದಾರೆ

ಇದು ಅತ್ವಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ

ಆಸಿಯಾನ್ ಸದಸ್ಕ ರಾಷ್ಟಗಳ ಎಲ್ಲ ಪತ್ತು ಮುಖಂಡರು ವರ್ಚುವಲ್ ಮಾಧ್ಯಮದ ಮೂಲಕ ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶ್ವಂಗಸಭೆಯಲ್ಲಿ ಸದಸ್ತ ರಾಷ್ಟಗಳ ಕಾರ್ಯತತ್ವರ ಪಾಲುದಾರಿಕೆಯ ಸ್ವಿತಿಗತಿ ಹಾಗೂ ಸಂಪರ್ಕ ಸಾಗರ ವಲಯ ಸಹಕಾರ ವ್ಯಾಪಾರ ಮತ್ತು ವಾಣಿಜ್ಯ ಶಿಕ್ಷಣ ಹಾಗೂ ಸಾಮರ್ಥ್ಯ ವೃದ್ದಿ ಸೇರಿದಂತೆ ಪ್ರಮುಖ ವಲಯಗಳ ಪ್ರಗತಿ ಕುರಿತು ಪರಾಮರ್ತೆ ನಡೆಯಲಿದೆ

ಸಂಪನ್ಮೂಲಗಳ ವರಿಣಾಮಕಾರಿ ಬಳಕೆಗೆ ಮತ್ತು ನಿರ್ವಹಣೆಗೆ ಸಾಮಾಜಿಕ ಮತ್ತು ಅರ್ಧಿಕ ಮೂಲಸೌಕರ್ಯಕ್ನಾಗಿ ಸಾರ್ವಜನಿಕ ಮತ್ತು ಖಾಸಗಿ ಸಪಭಾಗಿತ್ವ ಉತ್ತೇಜಿಸುತ್ತಾ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು ವಾಣಿಜ್ದ ಲಾಭ ನೀಡುವಂತೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ ಸಂಮಟ ಸಭೆಯ ನಂತರ ನವದೆಹಲಿಯಲ್ಲಿ ಸುದ್ಲಿಗಾರರೊಂದಿಗೆ ಮಾತನಾಡಿದ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತ್ನಾಜ್ಯ ನೀರು ನಿರ್ವಹಣೆ ನೀರು ಪೂರೈಕೆ ಘನತ್ನಾಜ್ಯ ನಿರ್ವಹಣೆ ಮೊದಲಾದ ಸಾಮಾಜಿಕ ವಲಯದ ಅಗತ್ಯಗಳನ್ನು ನಿಭಾಯಿಸಲು ಅನುಕೂಲವಾಗಲಿದೆ ಎಂದರು

ಈ ಹೊಸ ಯೋಜನೆ ಒಂದು ತಿಂಗಳೊಳಗೆ ಜಾರಿಗೆ ಬರಲಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ

ಸಭೆಯ ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವ್ದೇಕರ್ ಭಾರತದ ತಯಾರಕರು ಜಾಗತಿಕವಾಗಿ ಸ್ಪರ್ಧಿಸಲು ಬಂಡವಾಳ ಹೂಡಿಕೆ ಆಕರ್ಷಿಸಲು ಮತ್ತು ರಫ್ತು ಉತ್ತೇಜಿಸಲು ಈ ಯೋಜನೆ ನೆರವಾಗಲಿದೆ ಎಂದರು ಇದು ಉತ್ಪಾದನೆ ಹೆಚ್ಚಳ ರಫ್ತು ಉತ್ತೇಜನಕ್ಕೆ ನೆರವಾಗುವುದರ ಜೊತೆಗೆ ದೇಶದಲ್ಲಿ ಉದ್ಯೋಗ ಸೃಷ್ಟಿಯೂ ಸಾಧ್ಯವಾಗಲಿದೆ ಎಂದು ಜಾವ್ಡೇಕರ್ ಅಭಿಪ್ರಾಯಪಟ್ಟರು ಸರ್ಕಾರದ ಈ ಕ್ರಮ ತಯಾರಿಕಾ ವಲಯಕ್ಕೆ ಉತ್ತೇಜನ ನೀಡಿದೆ ಎಂದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇದು ಕೇವಲ ಸ್ಥಳೀಯ ಮಾರುಕಟ್ಟೆ ಉತ್ತೇಜನ ದೃಷ್ಟಿಯಿಂದ ಮಾತ್ರವಲ್ಲದೇ ಭಾರತವನ್ನು ರಘ್ತ ತಾಣವನ್ನಾಗಿಸುವಲ್ಲೂ ಪೆಚ್ಚಿನ ಅವಕಾಶ ನೀಡಿದೆ ಎಂದು ಒಕ್ಕೂಟದ ಅಧ್ಯಕ್ಷೆ ಡಾ ಸಂಗೀತಾ ರೆಡ್ಡಿ ಹೇಳಿದ್ದಾರೆ

ಈಶಾನ್ಯ ಭಾರತದ ಪ್ರಗತಿಗೆ ಕೃಷಿ ಸಚಿವಾಲಯ ಸೇರಿ ಎಲ್ಲಾ ಸಚಿವಾಲಯಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಪ್ರದೇಶದಲ್ಲಿ ಸಮತೋಲಿತ ಬೆಳವಣಿಗೆಗೆ ಸ್ಥಿರ ನೀತಿ ನಿರೂಪಣೆ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು

ನಾಲ್ಕು ಸಾವಿರ ಟನ್ ಪಣ್ಣನ್ನು ನ್ಕೂಜಲೆಂಡ್ ಇಟಲಿ ಮತ್ತು ಚಿಲಿ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ ಎಂದು ತೋಮರ್ ಅಂಕಿ ಅಂಶ ನೀಡಿದ್ದಾರೆ ದೇಶಾದ್ಯಂತ ಕಿವಿ ಪಣ್ಣಗಳ ಬೆಳೆಗಾರರಿಗೆ ಬೆಂಬಲ ನೀಡಲು ತಮ್ಮ ಸಚಿವಾಲಯ ಶ್ರಮಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ ಲೋಕಲ್ ಫಾರ್ ದಿವಾಲಿ ಅಭಿಯಾನಕ್ಕೆ ಕೇಂದ್ರ ಜವಳಿ ಖಾತೆ ಸಚಿವೆ ಸ್ನತಿ ಇರಾನಿ ಚಾಲನೆ ನೀಡಿದ್ದಾರೆ ದೀಪಾವಳಿ ಪಬ್ಲಕ್ಕೆ ಮತ್ತು ಉಡುಗೊರೆ ನೀಡಲು ಸ್ವಳೀಯರಿಂದ ಉಡುಪು ಮತ್ತು ಕರಕುತಲ ವಸ್ತುಗಳನ್ನು ಖರೀದಿಸಿ ಸ್ವಳೀಯ ನೇಯ್ಗೆದಾರರು ಮತ್ತು ಕುಶಲಕರ್ಮಿಗಳನ್ನು ಮ್ರೋತ್ಸಾಹಿಸುವಂತೆ ಅವರು ಮನವಿ ಮಾಡಿದ್ದಾರೆ ತಮ್ಷಿಷ್ಲದ ವಸ್ತುಗಳನ್ನು ಖರೀದಿಸಿ ಅದರ ಚಿತ್ರ ತೆಗೆದು ಅದನ್ನು ಯಾರಿಂದ ಖರೀದಿ ಮಾಡುವಿರೋ ಅವರನ್ನು ಟ್ಲಾಗ್ ಮಾಡಿ ಪ್ಕಾಷ್ಟ್ಯಾಗ್ ಲೋಕಲ್ ಫಾರ್ ದಿವಾಳಿಯಲ್ಲಿ ಮೋಸ್ಟ್ ಮಾಡುವಂತೆ ಅವರು ಮನವಿ ಮಾಡಿದ್ದಾರೆ ಭಾರತೀಯ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದರು ಇಂದು ರಾಷ್ಲೀಯ ಶಿಕ್ಷಣ ದಿನ

ಪರ್ಷವರ್ಧನ್ ಇಂದು ಪರಾಮರ್ತೆ ನಡೆಸಿದರು

ಉತ್ತರಾಖಂಡ ಮಣಿಪುರ ಮಿಜೋರಾಮ್ ತ್ರಿಪುರ ಮೇಘಾಲಯ ಮತ್ತು ಗೋವಾ ರಾಜ್ಗಗಳ ನಾಯಕರೊಂದಿಗೆ ಚರ್ಚೆ ನಡೆಸಿದ ಅವರು ಪೆಚ್ಚು ಪ್ರಕರಣಗಳು ವರದಿಯಾಗುವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರೀಕ್ಷೆಗಳನ್ನು ನಡೆಸುವಂತೆ ಸಲಹೆ ನೀಡಿದರು ಸೋಂಕು ಪರಡುವುದನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರಂಭಿಸಿರುವ ಜನಾಂದೋಲನ ಉಪಕ್ರಮದ ಮಪತ್ವ ಒತ್ತಿ ಹೇಳಿದರು ಸಮಾಜದಲ್ಲಿ ಸೋಂಕು ವಿರುದ್ದದ ಹೋರಾಟಕ್ಕೆ ಸೂಕ್ತ ನಡವಳಿಕೆಯೇ ಪರಿಣಾಮಕಾರಿ ಲಸಿಕೆ ಎಂದು ಅವರು ಸರ್ಕಾರದ ಕ್ರಮಗಳನ್ನು ವಿವರಿಸಿದರು

ಸಕಾಲಿಕ ಕ್ರಮಗಳಿಂದಾಗಿ ಚೇತರಿಕೆ ಪ್ರಮಾಣದಲ್ಲಿ ಹೆಚ್ಚಳವಾಗಿದ್ದು ಮರಣ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ